ಚುನಾವಣಾ ಆಯೋಗಕ್ಕೆ ಗೂಗಲ್ ಫೇಸ್ ಬುಕ್ ಮತ್ತು ಟ್ವಿಟರ್ ನೆರವು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗುಜರಾತ್ನಲ್ಲಿ ಮುಂದ್ರಾ ಬಂದರಿನಲ್ಲಿ ನಿರ್ಮಿಸಿರುವ ದ್ರವೀಕೃತ ಇಂಧನ ಫಟಕ ಲೋಕಾರ್ಪಣೆ ಸೇರಿದಂತೆ ವಿವಿಧ ಅಭಿವ್ಯದ್ದಿ ಕಾಮಗಾರಿಗಳಿಗೆ ನಿನ್ನೆ ಚಾಲನೆ ನೀಡಿದರು

ನಂತರ ಸತಾಪುರ್ ಗ್ರಾಮದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿ ಇಂಧನವು ದೇಶದ ಅಭಿವ್ಯದ್ಲಿಗೆ ಪೂರಕವಾದ ವಸ್ತುವಾಗಿದ್ಲು ಇದು ಎಲ್ಲರಿಗೂ ಸಕಾಲಕ್ಕೆ ದೊರೆತಲ್ಲಿ ಬಡತನ ನಿರ್ಮೂಲನೆಗೆ ಸಪಕಾರಿಯಾಗಲಿದೆ ಎಂದರು ಪಂಜಾಬ್ ಮತ್ತು ಇತರ ರಾಜ್ಯಗಳಿಗೆ ಪೈಪ್ಲೈನ್ ಮೂಲಕ ರಸಗೊಬ್ಬರ ಸರಬರಾಜು ಮಾಡಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದರು

ಪಶ್ಚಿಮ ಬಂಗಾಳದ ಕೊಲ್ಕತ್ತಾದಲ್ಲಿ ವಿಡಿಯೋ ಕಾನ್ಪರೆನ್ಸ್ ಮೂಲಕ ಅಮೂಲ್ ಡೇರಿಯ ಮೊದಲನೇ ಫಟಕಕ್ಕೆ ಅವರು ಶಿಲಾನ್ಯಾಸ ನೆರವೇರಿಸಿದರು

ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನ್ಧನ್ ವನ್ ಧನ್ ಮತ್ತು ಗೋಬರ್ ಧನ್ ಇದು ಸಪಕಾರ ವಲಯದಲ್ಲಿ ರೈತ ಸಮುದಾಯದ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದರು ಅಗುರ್ನಲ್ಲಿ ಸಹಕಾರ ವಲಯದಲ್ಲಿ ಸ್ಥಾಪಿಸಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿದರು ಅಮೂಲ್ ಸಂಸ್ಥೆಯ ಕೊಡುಗೆ ಅಪಾರವಾಗಿದ್ದು ವಿಶ್ವಕ್ಕೆ ಇದು ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು ಅಮೂಲ್ ಸಂಸ್ಥೆ ಕೇವಲ ಪಾಲು ಉತ್ಪಾದನೆ ಮಾಡುವುದಲ್ಲದೇ ಮಾನವ ಸಂಪನ್ಮೂಲ ಸದ್ಧಳಕೆ ಮಾಡಿ ವಿವಿಧ ಪಂತದ ಬೆಳವಣಿಗೆಗೂ ಈ ಫಟಕ ಪೂರಕವಾಗಿದೆ ಎಂದು ಪ್ರಧಾನಮಂತ್ರಿ ಅವರು ಸ್ಕರಿಸಿಕೊಂಡರು ರಾಜಕೋಟ್ನಲ್ಲಿ ಮಹಾತ್ಮಗಾಂಧಿ ಅವರ ಜೀವನ ಪಾಗೂ ಕಾರ್ಯಸಾಧು ಕುರಿತ ವಸ್ತು ಸಂಗ್ರಪಾಲಯವನ್ನು ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಿದರು ಉಜ್ವೇಕಿಸ್ತಾನದ ಅಧ್ಯಕ್ಷ ಶವ್ಕಾತ್ ಮಿರ್ಜಿಯೋಯೆವ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನವದೆಪಲಿಯಲ್ಲಿ ಇಂದು ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಪ್ರಧಾನಿ ಅವರಲ್ಲದೆ ಮಿರ್ಜಿಯೊಯೆವ್ ಅವರು ರಾಷ್ಟಪತಿ ರಾಮ್ ನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಕ ನಾಯ್ಡು ಮತ್ತು ವಿದೇಶಾಂಗ ವ್ಕವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನು ಸಹ ಭೇಟಿಯಾಗಲಿದ್ದಾರೆ ರಾಷ್ಟವತಿ ಭವನದಲ್ಲಿ ಇಂದು ಉಜ್ವೇಕಿಸ್ತಾನ ಅಧ್ಯಕ್ಷರಿಗೆ ಸಾಂಪ್ರದಾಯಿಕ ಸ್ವಾಗತ ನೀಡಲಾಗುತ್ತದೆ ಬಳಿಕ ಅವರು ರಾಜ್ ಫಾಟ್ ಗೆ ಶೆರಳಿ ರಾಷ್ಟಪಿತ ಮಪಾತ್ಮ ಗಾಂಧಿಜಿ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಲಿದ್ದಾರೆ ಎರಡು ದಿನಗಳ ಭಾರತ ಭೇಟಿಗಾಗಿ ಮಿರ್ಜಿಯೊಯೆವ್ ನಿನ್ನೆ ನವದೆಪಲಿಗೆ ಆಗಮಿಸಿದ್ದಾರೆ

ಅದರಲ್ಲೂ ರಾಜಕೀಯ ಆರ್ಥಿಕ ಶಿಕ್ಷಣ ಆರೋಗ್ಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ರಕ್ಷಣಾ ಭಯೋತ್ಪಾದನಾ ನಿರ್ಮೂಲನೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಸಾಂಸ್ಟೃತಿಕ ಪಾಗೂ ಪ್ರವಾಸೋದ್ಯಮ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ದ್ವಿಪಕ್ಷೀಯ ಸಮಾಲೋಚನೆ ಬಳಿಕ ಉಭಯ ರಾಷ್ಟಗಳ ಸಂಬಂಧ ಬಲಗೊಂಡಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಭಾರತದ ನಾಲ್ಕು ದಿನಗಳ ಭೇಟಿಗಾಗಿ ವಿಶ್ವ ಸಂಸ್ಥೆಯ ಮಪಾಕಾರ್ಯದರ್ಶಿ ಆಂಟೊನಿಯೊ ಗುಟೆರಸ್ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜಿಸಲಾಗಿರುವ ಮಹಾತ್ಮ ಗಾಂಧಿ ಅಂತಾರಾಷ್ಟೀಯ ನೈರ್ಮಲ್ಯ ಸಮಾವೇಶದಲ್ಲಿ ನಾಳೆ ಅವರು ಪಾಲ್ಗೊಳ್ಳಲಿದ್ದಾರೆ

ಇದೇ ವೇಳೆ ಸ್ವಜ್ವ ಭಾರತ ಮಿಷನ್ ನಾಲ್ಕನೇ ವಾರ್ಷಿಕೋತ್ಸವ ಆಚರಿಸಲಾಗುತ್ತದೆ

ಆಂಟೊನಿಯೊ ಅವರು ರಾಷ್ಟಪತಿ ರಾಮನಾಥ್ ಕೋವಿಂದ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮತ್ತು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ಸಹ ನಡೆಸಲಿದ್ದಾರೆ ರಫೇಲ್ ಯುದ್ಧ ವಿಮಾನ ಖರೀದಿ ಒಪ್ಪಂದ ವಿವರವನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸುವಂತೆ ವಿಪಕ್ಷಗಳು ಒತ್ತಾಯಿಸುವ ಮೂಲಕ ಜನರನ್ನು ತಮ್ಪದಾರಿಗೆ ಎಳೆಯುತ್ತಿವೆ ಎಂದು ಕೇಂದ್ರ ಗೃಪ ಸಚಿವ ರಾಜನಾಥ್ಸಿಂಗ್ ಆರೋಪಿಸಿದ್ದಾರೆ ಭದ್ರತೆ ದೃಷ್ಟಿಯಿಂದ ರಫೇಲ್ ಯುದ್ಧವಿಮಾನಗಳ ಖರೀದಿ ಒಪ್ಪಂದದ ವಿವರಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಲು ಸಾಧ್ವವಿಲ್ಲ ಈ ಒಪ್ಪಂದ ಪ್ರಸ್ತುತ ಆಡಳಿತ ಸರ್ಕಾರ ಮಾತ್ರವಲ್ಲದೇ ಈ ಹಿಂದಿನ ಸರ್ಕಾರಗಳ ಆಡಳಿತದಲ್ಲೂ ನಡೆದಿದೆ ಎಂದು ಪರಿಯಾಣದ ಅಂಬಾಲ ಜಿಲ್ಲೆಯಲ್ಲಿ ನಿನ್ನೆ ಹೇಳಿದ್ದಾರೆ ರಾಷ್ಟದ ಗಡಿ ಭಾಗದಲ್ಲಿ ಭದ್ರತೆ ಬಲಪಡಿಸಲು ಸಮಗ್ರ ಗಡಿ ಭದ್ರತಾ ವ್ಯವಸ್ಥೆ ಸುಧಾರಣೆ ಮಾಡಲಾಗಿದೆ

ರಾಜ್ಯದ ಚಹಾ ಉದ್ಯಾನವನದಲ್ಲಿ ಕೆಲಸ ಮಾಡುವ ಗರ್ಭಿಣಿ ಮಹಿಳೆಯರಿಗೆ ಅಸ್ಸಾಂ ಸರ್ಕಾರ ಇಂದು ವೇತನ ಪರಿಹಾರ ಯೋಜನೆ ಜಾರಿಗೊಳಿಸುತ್ತಿದೆ ಆರೋಗ್ಯ ಸಚಿವ ಹಿಮಾಂತ ಬಿಸ್ವಾ ಶರ್ಮಾ ಉಪಶ್ಠಿತಿಯಲ್ಲಿ ಮುಖ್ಯಮಂತ್ರಿ ಸರ್ಬಾನಂದ ಸೋನೊವಾಲ್ ಗುವಾಪಟಿಯಲ್ಲಿಂದು ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಯೋಜನೆ ಕುರಿತು ಪ್ರತಿಕ್ರಿಯಿಸಿರುವ ಆರೋಗ್ಯ ಸಚಿವ ಶರ್ಮಾ ಗರ್ಭೀಣಿ ಮಹಿಳೆಯರಿಗೆ ಉತ್ತಮ ಆರೋಗ್ಕ ಪೌಷ್ಟಿಕಾಂಶ ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ

ಇದರಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ನೋಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದ್ದಾರೆ

ಚುನಾವಣಾ ಸಂದರ್ಭದಲ್ಲಿ ಮತದಾರರನ್ನು ಗುರಿಯಾಗಿಸಿಕೊಂಡು ನಕಲಿ ಸುದ್ಲಿ ಪರಿಬಿಡುವವರ ಪತ್ತೆಗೆ ನೆರವಾಗುವುದಾಗಿ ಅಂತರ್ಜಾಲದ ಪ್ರಮುಖ ಸಂಸ್ವ ಗೂಗಲ್ ಹಾಗೂ ಸಾಮಾಜಿಕ ಜಾಲತಾಣಗಳಾದ ಟ್ವಿಟರ್ ಮತ್ತು ಫೇಸ್ ಬುಕ್ ಚುನಾವಣಾ ಆಯೋಗಕ್ಕೆ ನೆರವಾಗುವುದಾಗಿ ಭರವಸೆ ನೀಡಿವೆ ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಕಲಿ ಸುದ್ದಿಗೆ ವೇದಿಕೆ ಕಲ್ಲಿಸುವುದಿಲ್ಲ ಎಂದು ಅವು ಹೇಳಿವೆ ಈ ಕುರಿತು ಮಾಹಿತಿ ನೀಡಿರುವ ಮುಖ್ಯ ಚುನಾವಣಾ ಆಯುಕ್ತ ಒ

ರಾವತ್ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣಾ ವೇಳೆ ಇದನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲಾಗಿತ್ತು ಇದೀಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಕಲಿ ಸುದ್ದಿ ಪರಿಬಿಡುವವರ ವಿರುದ್ದ ಕ್ರಮ ಕೈಗೊಳ್ಳಲು ಗೂಗಲ್ ಫೇಸ್ ಬುಕ್ ಮತ್ತು ಟ್ವಿಟರ್ ಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಾಗುವುದು ಎಂದಿದ್ದಾರೆ

ಬಾಷ್ಟ ಪ್ರಸಾರ ದಿನದ ಅಂಗವಾಗಿ ಆಕಾಶವಾಣಿ ಇಂದು ಸಂಜೆ ನವದೆಹಲಿಯಲ್ಲಿ ಸಾಂಸ್ನತಿಕ ಸಂಜೆ ಕಾರ್ಕ್ರಮ ಆಯೋಜಿಸಿದೆ ಎಲ್ಲಾ ಭಾರತೀಯ ವಾಹಿನಿಗಳು ಬಾಹ್ಯ ಪ್ರಸಾರ ದಿನವನ್ನು ಪ್ರಸಾರ ಮಾಡಲಿವೆ ಜಾಗತಿಕ ಶಾಂತಿಯಲ್ಲಿ ಗಾಂಧೀಜಿ ದ್ವಷ್ಟಿಕೋನ ಈ ಬಾರಿಯ ಆಚರಣೆಯ ವಿಷಯವಾಗಿದೆ

ಅರೇಬಿಕ್ ಬಲೂಜಿ ಬರ್ಮೀಸ್ ಚೈನೀಸ್ ದರಿ ಫ್ರೆಂಚ್ ಇಂಡೊನೇಷ್ಯಾ ಪರ್ಷಿಯನ್ ಮತ್ತು ಬಾಲೋಂಚ್ ವಿದೇಶಿ ಭಾಷೆಗಳಲ್ಲೂ ಆಕಾಶವಾಣಿ ತನ್ನ ಸೇವೆ ವಿಸ್ತರಿಸಿದೆ

ಆನಂದ್ ಮೊದಲ ಬೋರ್ಡ್ ನಲ್ಲಿ ಇಯಾನ್ ನೆಪೊಮ್ನಿಚಾಚಿ ವಿರುದ್ಧ ಡ್ರಾ ಸಾಧಿಸಿದರೆ ಪಿ

ಈ ಮಧ್ಯೆ ವಿದಿತ್ ಗುಜರಾತಿ ಮತ್ತು ಬಿ ಅಧಿಬಾನ್ ಸಪ ಕ್ರಮವಾಗಿ ನಿಕಿತಾ ವಿಟುಗೊವ್ ಮತ್ತು ಡಿಮಿಟ್ರಿ ಜಾಕೊವೆಂಕೊ ಸಪ ಸಮಬಲ ಸಾಧಿಸಿದ್ದಾರೆ ಭಾರತೀಯ ಮಹಿಳಾ ತಂಡ ಸಪ ಅಗ್ರಸ್ಥಾನಿ ಅಮೆರಿಕ ತಂಡದ ವಿರುದ್ದ ಡ್ರಾ ಮಾಡಿಕೊಂಡಿದೆ ಇತ್ತೀಚೆಗೆ ಯುಎಇ ನಲ್ಲಿ ನಡೆದ ಏಷ್ಕಾಕಪ್ ಕ್ರಿಕೆಟ್ ನಲ್ಲಿ ಭಾರತದ ವಿಜಯಕ್ಕೆ ಕಾರಣರಾದ ರೋಹಿತ್ ಶರ್ಮಾ ಮತ್ತು ಶಿಖರ್ ಧವನ್ ಐಸಿಸಿ ಏಕದಿನ ರ್ಕಾಂಕಿಂಗ್ನಲ್ಲಿ ಉತ್ತಮ ಸ್ಥಾನ ಪಡೆದಿದ್ದಾರೆ

ಎರಡು ಸ್ವಾನಗಳ ಜಿಗಿತದೊಂದಿಗೆ ಶರ್ಮಾ ರ್ಕಾಂಕಿಂಗ್ ಪಟ್ಟಿಯಲ್ಲಿ ಎರಡನೇ ಸ್ಥಾನ ಪಡೆದಿದ್ದಾರೆ